ವಿದ್ಯುನ್ನಾನ ಮತಯಂತ್ರಗಳ ಜತೆಗೆ ವಿವಿಪ್ಣಾಟ್ ಯಂತ್ರಗಳನ್ನೂ ಇದೇ ಮೊದಲ ಬಾರಿಗೆ ಬಳಸಲಾಗುತ್ತಿದೆ

ಶೃಂಗಸಭೆಯಲ್ಲಿ ಮೂರು ವಿಚಾರ ಗೋಷ್ಠಿಗಳಿದ್ದು ಪ್ರಧಾನಮಂತ್ರಿಯವರು ತೃಂಗಸಭೆಯ ಜೊತೆಗೆ ವಿವಿಧ ನಾಯಕರೊಂದಿಗೆ ದಿಪಕ್ಷೀಯ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ವಿದೇತಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ ಶ್ರಧಾನಮಂತ್ರಿಯವರು ಜನಪರ ಯೋಜನೆಗಳಾದ ಆಯುಷ್ನಾನ್ ಭಾರತ್ ಮಣ್ಣಿನ ಆರೋಗ್ಯ ಕಾರ್ಡ್ ಮುದ್ರಾ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಕುರಿತು ಪ್ರಸ್ತಾಪಿಸಲಿದ್ದಾರೆ

ಜಾಗತಿಕ ಆರ್ಥಿಕತೆಯ ಮನಶ್ಲೇತನೆಯಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಪ್ರಗತಿಪರ ಆರ್ಥಿಕತೆಯ ರಾಷ್ಷಗಳು ಪ್ರಸ್ತುತ ಹೊಸ ಆರ್ಥಿಕ ಮತ್ತು ತಂತ್ರಜ್ಞಾನದ ಸವಾಲುಗಳನ್ನು ಎದುರಿಸುತ್ತಿವೆ ಈ ರಾಷ್ಷಗಳ ಸುಕ್ಕರ ಅಭಿವೃದ್ಧಿ ನಿಟ್ಟನಲ್ಲಿ ಪ್ರಯತ್ನಗಳು ಸಾಗಬೇಕಿದೆ ಎಂದು ಹೇಳಿದ್ದಾರೆ

ಇಂದು ಸಂಜೆ ಪಣಜಿ ಬಳಿಯ ಶ್ವಾಂಪ್ರಸಾದ್ ಮುಖರ್ಜೆ ಸ್ಪೇಡಿಯಂನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ

ಚಿತ್ರರಂಗಕ್ಕೆ ಸಲ್ಲಿಸಿದ ಜೀವಮಾನದ ಕೊಡುಗೆಗಾಗಿ ಚಿತ್ರ ಸಾಹಿತಿ ಸಲೀಂ ಖಾನ್ ಅವರಿಗೆ ಐಎಫ್ಎಫ್ಐ ವಿಶೇಷ ಪುರಸ್ಕಾರ ಲಭಿಸಿದ್ದು ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ

ರಾಜ್ಲ ಸರ್ಕಾರದ ಮಹತ್ವಾಕಾಂಕ್ಷಿಯ ಮೇಕೆದಾಟು ಯೋಜನೆಗೆ ಕೇಂದ್ರ ಜಲ ಆಯೋಗ ಒಪ್ಪಿಗೆ ನೀಡಿದೆ ಎಂದು ಜಲ ಸಂಪನ್ನೂಲ ಸಚಿವ ಡಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಯೋಜನೆಗೆ ತಮಿಳುನಾಡು ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸುವುದು ಸರಿಯಲ್ಲ ತಮಿಳುನಾಡಿಗೆ ಸಮಸ್ಥೆಯಾಗದ ರೀತಿಯಲ್ಲಿ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು ಈ ಯೋಜನೆಯನ್ನು ಗಡಿ ಭಾಗದಲ್ಲಿ ಕ್ಲೆಗೊಳ್ಲುವುದರಿಂದ ನೀರನ್ನು ಕೃಷಿಗೆ ಬಳಕೆ ಮಾಡುವುದಿಲ್ಲ ನ್ವಾಯಾಲಯದ ಆದೇಶದಂತೆ ತಮಿಳುನಾಡಿಗೆ ಬಿಡುವ ನೀರಿನಲ್ಲಿ ವ್ಣತ್ತಾಸವಾಗುವುದಿಲ್ಲ ಎಂದು ಅವರು ಸ್ಪಷ್ಪಪಡಿಸಿದರು ತಮಿಳುನಾಡು ಬಯಸಿದರೆ ಮಾತುಕತೆಗೆ ಸಿದ್ದರಿರುವುದಾಗಿ ತಿಳಿಸಿದ ಡಿ

ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾವಣ ಕೇಂದ್ರದಿಂದ ರಾಕೆಟ್ ಉಡಾವಣೆಗೆ ಇಸ್ರೋ ಸಕಲಸಿದ್ದತೆ ಮಾಡಿದೆ ಹಿರಿಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರು ಮುಖ್ಯ ಚುನಾವಣ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ

ಹಾಲಿ ಮುಖ್ಯಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಅಧಿಕಾರಾವಧಿ ಶನಿವಾರ ಕೊನೆಗೊಳ್ಳಲಿದೆ

ಈ ಮುನ್ನ ಅರೋರ ಮಾಹಿತಿ ಮತ್ತು ಪ್ರಸಾರ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಜವಾಬ್ದಾರಿ ನಿಭಾಯಿಸಿದ್ದರು

ಕೈಲ್ವೆ ಮಂಡಳಿ ಹೊರಡಿಸಿದ ಈ ಪ್ರಕಟಣೆಯ ಪ್ರತಿಯನ್ನು ತಮಿಳುನಾಡು ಸರ್ಕಾರ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದೆ ಸರ್ಕಾರಿ ಸ್ವಾಮ್ಲದ ಸಂಘಟನೆಗಳು ಮತ್ತು ಇತರರು ವಿಭಾಗೀಯ ರೈಲ್ವೆ ನಿರ್ವಾಹಕರ ಮೂಲಕ ಪರಿಹಾರ ಸಾಮಾಗ್ರಿಗಳನ್ನು ಉಚಿತವಾಗಿ ರವಾನಿಸಬಹುದು ಎಂದು ಚಿನ್ನೈನಲ್ಲಿ ನಿನ್ನೆ ತಿಳಿಸಲಾಗಿದೆ ಪ್ಲಾಸೆಂಜರ್ ರೈಲು ಮತ್ತು ಪಾರ್ಸಲ್ ವ್ಲಾನುಗಳು ಈ ಸರಕುಗಳನ್ನು ಶುಲ್ಲ ರಹಿತವಾಗಿ ಅನುಮತಿಸಿದ ವಿಭಾಗಗಳಿಗೆ ತಲುಪಿಸಲಿವೆ ಎಂದು ಪ್ರಕಟಣೆ ತಿಳಿಸಿವೆ

ಮೊದಲ ಪಂದ್ದದಲ್ಲಿ ಬೆಲ್ಲಿಯಂ ಮತ್ತು ಕೆನಡಾ ಸೆಣಸಲಿವೆ